ವಿವಿಧ ರಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ದೇಶದ ವಿವಿಧೆಡೆ ಚುನಾವಣಾ ರ್ನಾಲಿ ನಡೆಸುತ್ತಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರಿಯಾಣದಲ್ಲಿಂದು ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು ಕುರುಕ್ಷೇತ್ರದಲ್ಲಿ ನಡೆದ ವಿಜಯ ಸಂಕಲ್ಲ ಯಾತ್ರೆಯಲ್ಲಿ ಅವರು ಪಾಕಿಸ್ತಾನದ ಕಡೆ ಹರಿಯುತ್ತಿರುವ ಭಾರತೀಯ ನದಿಗಳ ನೀರಿನ ಪ್ರತಿಯೊಂದು ಹನಿಯನ್ನು ದೇತದ ರೈತರಿಗೆ ಒದಗಿಸಲು ತಾವು ಬದ್ದರಾಗಿರುವುದಾಗಿ ಹೇಳಿದರು ಅಲ್ಲದೆ ರೈತರಿಗೆ ಅನುಕೂಲವಾಗುವಂತೆ ಹಲವು ಯೋಜನೆಗಳನ್ನು ಆರಂಭಿಸಲಾಗಿದೆ ಈ ಯೋಜನೆಗಳು ಹರಿಯಾಣಕ್ಕೆ ಮಾತ್ರ ನೀರು ಒದಗಿಸುವುದಿಲ್ಲ ಇತರ ರಾಜ್ಯಗಳ ರೈತರಿಗೂ ಅನುಕೂಲ ಮಾಡಿಕೊಡಲಿದೆ ಎಂದರು

ಭಾರತವನ್ನು ಜಗತ್ತಿನ ಅಗ್ರ ರಾಷ್ಟವನ್ನಾಗಿಸುವುದು ತಮ್ಮ ಬಯಕೆಯಾಗಿದೆ ಎಂದು ಘೋಷಿಸಿದರು ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನು ಪಾಕಿಸ್ತಾನ ಬಿಡುಗಡೆಗೊಳಿಸಿದ್ದು

ಬಿಜೆಪಿ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರೆ ವ್ಯಾಪಾರಿಗಳಿಗಾಗಿ ರಾಷ್ಷೀಯ ಆಯೋಗ ಸ್ಥಾಪನೆ ಸಣ್ಣ ವ್ಯಾಪಾರಿಗಳಿಗೆ ಪಿಂಚಣಿ ವಿವಿಧ ಯೋಜನೆಗಳ ಮೂಲಕ ರೈತರ ಕಲ್ಲಾಣಕ್ಕೆ ಯೋಜನೆ ಪ್ರಕಟಿಸುವುದಾಗಿ ಪ್ರಧಾನಿ ಭರವಸೆ ನೀಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಿರ್ಸಾದಲ್ಲೂ ಚುನಾವಣಾ ರ್ಜಾಲಿಯಲ್ಲಿ ಪಾಲ್ಗೊಂಡಿದ್ದರು

ಎನ್ಡಿಎ ಸರ್ಕಾರ ಪಾಕಿಸ್ತಾನವನ್ನು ಸಮರ್ಥವಾಗಿ ನಿಭಾಯಿಸಿದೆ ಎಂದರು ದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ಸೇರಿದಂತೆ ಹಲವು ಉನ್ನತ ರಾಜಕೀಯ ನಾಯಕರು ಚುನಾವಣಾ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಜಾರ್ಖಂಡ್ ಹಾಗೂ ಮಧ್ಯಪ್ರದೇಶದಲ್ಲಿ ಚುನಾವಣಾ ರ್ಹಾಲಿ ನಡೆಸಲಿದ್ದಾರೆ

ಬಡವರು ಯುವಕರು ಹಾಗೂ ಹುತಾತ್ನ ಯೋಧರ ಕುಟುಂಬಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮಾ ಮಾಡಲು ಕಾಂಗ್ರೆಸ್ ಬಯಸಿದೆ ಎಂದು ಹೇಳದರು ಉತ್ತರ ಪ್ರದೇಶದ ಅಜೀಂಘಡದಲ್ಲಿ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಎಸ್ಪಿ ಬಿಎಸ್ಪಿ ಆರ್ಎಲ್ಡಿ ಮೈತ್ರಿಯ ಜಂಟಿ ಸಮಾವೇಶ ಉದ್ದೇಶಿಸಿ ಮಾತನಾಡಿ ಬಿಜೆಪಿ ಒಡೆದು ಆಳುವ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು ನಮ್ನ ಮೈತ್ರಿ ಕೂಟ ದಲಿತರಿಗೆ ನ್ವಾಯಬದ್ದ ಹಕ್ಕುಗಳನ್ನು ಕಲ್ಪಿಸಲಿದೆ ಎಂದು ಮಾಯಾವತಿ ಭರವಸೆ ನೀಡಿದರು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇತ್ ಯಾದವ್ ಮಾತನಾಡಿ ನಮ್ಮ ಮೈತ್ರಿ ಕೂಟ ದೇಶದಲ್ಲಿ ಮಹಾಪರಿವರ್ತನೆಗೆ ಹಾದಿ ಮಾಡಿಕೊಡಲಿದೆ ಎಂದರು ಜಿಎಸ್ಟ ತೆರಿಗೆ ವ್ಲವಸ್ಥೆ ದೇತದಲ್ಲಿ ನಿರುದ್ದೋಗವನ್ನು ಸೃಷ್ಷಿಸಿದೆ ರೈತರು ಸಂಕಷ್ಷದ ಸ್ವಿತಿಯನ್ನು ಅನುಭವಿಸುತ್ತಿದ್ದಾರೆ ಎಂದು ದೂರಿದರು ಆರ್ಎಲ್ಡಿ ನಾಯಕ ಅಜಿತ್ ಸಿಂಗ್ ಮಾತನಾಡಿ ಬಿಜೆಪಿ ಆಡಳಿತದಲ್ಲಿ ದೇಶದಲ್ಲಿ ನಿರುದ್ದೋಗ ಹೆಚ್ಚಳಗೊಂಡಿದೆ ಎಂದು ದೂರಿದರು

ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ದೆಹಲಿಯ ಬ್ರಹ್ಮಪುರಿಯಲ್ಲಿ ಇಂದು ಸಂಜೆ ರೋಡ್ ಶೋ ನಡೆಸಿದರು ಈಶಾನ್ಯ ದೆಹಲಿ ಲೋಕಸಭಾ ಕ್ಷೇತ್ರದ ಪಕ್ಷದ ಅಭ್ಯರ್ಥಿಯಾಗಿರುವ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರೊಂದಿಗೆ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು

ಮುಖ್ಯ ನ್ಹಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ಹಾಯಪೀಠ ರಾಷ್ಷೀಯ ಪೌರತ್ವ ನೋಂದಣಿಯಲ್ಲಿ ಹೆಸರುಗಳ ಸೇರ್ಪಡೆ ಹಾಗೂ ತಪ್ಪಾಗಿ ಕೆಲವ ಹೆಸರುಗಳು ಕೈಬಿಟ್ಟರುವ ಕ್ರಮದ ವಿರುದ್ಧ ಸಲ್ಲಿಸಲಾಗಿರುವ ಆಕ್ಷೇಪಣೆ ಹಾಗೂ ಕ್ಲೈಮುಗಳ ಇತ್ತರ್ಥಪಡಿಸಲು ಅಸ್ಲಾಂ ಎನ್ಆರ್ಸಿ ಸಮನ್ವಯಾಧಿಕಾರಿ ಪ್ರತೀಕ್ ಅಜೇಲ ಅವರಿಗೆ ನ್ವಾಯಪೀಠ ಮುಕ್ತ ಅವಕಾಶ ಕಲ್ಲಿಸಿದೆ ರಾಷ್ಷೀಯ ಪೌರತ್ವ ನೋಂದಣಿ ಕರಡು ಸಂಬಂಧಿಸಿದಂತೆ ಸಾಕಷ್ಟು ಮಂದಿ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದರೂ ಅದನ್ನು ಸ್ಪಷ್ಟಪಡಿಸಲು ಮುಂದೆ ಬರುತ್ತಿಲ್ಲ ಎಂದು ಅಜೇಲ ಅವರು ನ್ಯಾಯಪೀಠಕ್ಕೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ನ್ಯಾಯಪೀಠ ಈ ಸ್ಪಷ್ಟನೆ ನೀಡಿದೆ

ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಇಂದು ಸುಪ್ರಿಂಕೋರ್ಟ್ನಲ್ಲಿ ಬೇಷರತ್ ಕ್ಷಮೆ ಕೋರಿದ್ದಾರೆ ಬಿಜೆಪಿ ಸಂಸದೆ ಮೀನಾಕ್ಷಿ ಲೇಖಿ ಸಲ್ಲಿಸಿರುವ ಅರ್ಜಿ ಸಂಬಂಧಿಸಿದಂತೆ ತಮ್ಮ ವಿರುದ್ದದ ತ್ರಿಮಿನಲ್ ನ್ಹಾಯಾಂಗ ನಿಂದನೆ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ನ್ಯಾಯಾಲಯಕ್ಕೆ ಅವರು ಮನವಿ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ದ ವಾಗ್ವಾಳಿ ನಡೆಸುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ರಫೇಲ್ ಕುರಿತ ಸುಪ್ರಿಂಕೋರ್ಟ್ ಆದೇಶವನ್ನು ತಪ್ಪಾಗಿ ಉಲ್ಲೇಖಿಸಿದ್ದರು ಈ ಸಂಬಂಧ ಸಲ್ಲಿಸಿರುವ ಹೊಸ ಪ್ರಮಾಣಪತ್ರದಲ್ಲಿ ರಾಹುಲ್ ಗಾಂಧಿ ಸುಪ್ರಿಂಕೋರ್ಟ್ ಬಗ್ಗೆ ತಾವು ಅತ್ಯುನ್ನತ ಗೌರವ ಹೊಂದಿದ್ದು ನ್ಯಾಯಾಂಗ ಆಡಳಿತದ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡುವ ಯಾವುದೇ ಕೃತ್ಯವನ್ನು ತಾವು ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ

ಚ್ಯೆನಾ ವಿದೇತಾಂಗ ಸಚಿವಾಲಯದ ವಕ್ತಾರ ಗೆಂಗ್ ಶುನಾಗ್ ಪತ್ರಿಕಾಗೋಷ್ಠಿಯಲ್ಲಿಂದು ಈ ವಿಷಯ ತಿಳಿಸಿದ್ದಾರೆ ಪರಮಾಣು ಒಪ್ಪಂದವನ್ನು ಕಾಪಾಡುವುದು ಹಾಗೂ ಅದನ್ನು ಅನುಷ್ಟಾನಗೊಳಿಸುವುದು ಒಪ್ಪಂದಕ್ಕೆ ಸಹಿ ಹಾಕಿರುವ ಎಲ್ಲಾ ದೇಶಗಳ ಸಾಮೂಹಿಕ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ

ಅಮೆರಿಕಾ ತನ್ನ ಮೇಲೆ ಏಕಪಕ್ಷೀಯವಾಗಿ ನಿರ್ಬಂಧಗಳನ್ನು ಮರುಜಾರಿಗೊಳಿಸಲು ಮುಂದಾಗಿರುವುದಕ್ಕೆ ಪ್ರತಿಯಾಗಿ ಇರಾನ್ ತನ್ನ ಪರಮಾಣು ಚಟುವಟಿಕೆಗಳನ್ನು ಮಿತಗೊಳಿಸುವುದಾಗಿ ಪ್ರಕಟಿಸಿದೆ ಈ ನಡುವೆ ರಷ್ಯ ಇರಾನ್ನ ಪರಮಾಣು ಒಪ್ಪಂದಕ್ಕೆ ಬದ್ಧವಾಗಿರುವುದಾಗಿ ಘೋಷಿಸಿದೆ ಒಪ್ಪಂದದಡಿ ಇರಾನ್ ಕೆಲವು ಜವಾಬ್ದಾರಿಗಳನ್ನು ಸ್ಥಗಿತಗೊಳಿಸಲು ಅಮೆರಿಕಾ ಹೇರುತ್ತಿರುವ ಒತ್ತಡವನ್ನು ರಷ್ಯಾ ಖಂಡಿಸಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟನ್ ಒಪ್ಪಂದಕ್ಕೆ ಬದ್ಧವಾಗಿದ್ದು ಒಪ್ಪಂದ ಕುರಿತಂತೆ ಈ ಹಂತದಲ್ಲಿ ಯಾವುದೇ ಪರ್ಯಾಯಗಳಲ್ಲ ಎಂದು ಕ್ರೆಮ್ಲಿನ್ ವಕ್ತಾರರು ಹೇಳಿದ್ದಾರೆ

ಈ ಭೇಟೆಯಿಂದ ದಕ್ಷಿಣ ಪೂರ್ವ ಏಷ್ತಾ ರಾಷ್ಟದೊಂದಿಗೆ ಭಾರತದ ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವ ವೃದ್ದಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ ವಿಯಟ್ನಾಂ ನಾಯಕರೊಂದಿಗೆ ಮಾತುಕತೆ ನಡೆಸುವುದಲ್ಲದೆ ಉಪರಾಷ್ಷಪತಿ ಎಂ

ತಮ್ನ ಭೇಟ ವೇಳೆ ಉಪರಾಷ್ಟಪತಿ ವಿಯಟ್ನಾಂ ರಾಜಧಾನಿ ಹನೊಯ್ನಲ್ಲಿ ನಡೆಯಲಿರುವ ಜಾಗತಿಕ ನಾಯಕತ್ವದಲ್ಲಿ ಬೌದ್ದ ಧರ್ಮದ ಪಾತ್ರ ಹಾಗೂ ಸುಸ್ವಿರ ಸಮಾಜಕ್ನಾಗಿ ಹೊಣೆಗಾರಿಕೆಯ ಹಂಚಿಕೆ ಉದ್ವಾಟನಾ ಸಮಾವೇಶದಲ್ಲಿ ಪಾರ್ಗೊಂಡು ಭಾಷಣ ಮಾಡಲಿದ್ದಾರೆ ಭಾರತದ ರಾಯಭಾರಿ ಆಯೋಜಿಸಿರುವ ಔತಣಕೂಟದಲ್ಲಿ ಪಾಲ್ಗೊಂಡು ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಇಂದು ವಿಶ್ವ ರೆಡ್ ಕ್ರಾಸ್ ದಿನ ಪ್ರತಿ ವರ್ಷದ ಈ ದಿನವನ್ನು ವಿಶ್ವದಾದ್ದಂತ ರೆಡ್ ಕ್ರಾಸ್ ಚಳುವಳಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ

ಚಿದಂಬರಂ ದೆಹಲಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ದೇಶದ ನೈಜ ಜಿಡಿಪಿ ತ್ರ್ನೆಮಾಸಿಕ ಬೆಳವಣೆಗೆ ನಿರಂತರವಾಗಿ ಕುಸಿತ ಕಂಡಿದೆ ಎಂದರು ಪ್ರಸಕ್ತ ಕೇಂದ್ರ ಸರ್ಕಾರದ ತಪ್ಪು ನೀತಿಗಳಿಂದಾಗಿ ಭಾರಿ ಸಂಖ್ಲೆಯ ಉದ್ಲೋಗಗಳು ನಷ್ಸಗೊಂಡಿವೆ ದೇಶದಲ್ಲಿ ಹೊಸ ಬಂಡವಾಳ ಹೂಡಿಕೆಯ ಪ್ರಮಾಣ ಕುಂಠಿತಗೊಂಡಿದೆ ಸರ್ಕಾರದ ಆರ್ಥಿಕ ನೀತಿಯಿಂದಾಗಿ ದೇಶದ ಬಡವರು ಸಂಕಪ್ಪ ಅನುಭವಿಸುವಂತಾಗಿದೆ ಎಂದು ದೂರಿದರು ಕ್ಕಷಿ ಹಾಗೂ ಸೇವಾ ವಲಯಗಳು ತೀವ್ರವಾದ ಕುಸಿತ ಕಂಡಿವೆ

ಖಾಸಗಿ ಬಳಕೆಯ ವೆಚ್ಚ ಸರ್ಕಾರದ ಬಳಕೆಯ ವೆಚ್ಚ ಹಾಗೂ ನಿಶ್ಲಿತ ಹೂಡಿಕೆಯ ಪ್ರಮಾಣ ಕುಸಿತಗೊಂಡಿದೆ ಎಂದು ಮಾಜಿ ಹಣಕಾಸು ಸಚಿವರು ಆರೋಪಿಸಿದ್ದಾರೆ

ಈ ಪಂದ್ಯದಲ್ಲಿ ಸೋಲುವ ತಂಡ ಟೂರ್ನಮೆಂಟ್ನಿಂದ ಹೊರಬೀಳಲಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ ಆಯ್ಲೆ ಮಾಡಿ ಕೊಂಡಿದೆ